ಯಡಿಯೂರಪ್ಪ ಹೇಳಿದ್ದಾರೆ ಎರಡು ದಿನಗಳ ದಿಲ್ಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿಬಿ ಎಸ್ ಯಡಿಯೂರಪ್ಪ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಸಂಭವಿಸಿರುವ ನೈಸರ್ಗಿಕ ಪ್ರಕೋಪ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಅಗತ್ಯ ನೆರವಿಗೆ ಮನವಿ ಮಾಡಿದರು ನಂತರ ಅವರು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ವಿಮಾನಯಾನ ಖಾತೆ ಪರದೀಪಸಿಂಗ್ ಮರಿ ಅವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಯೋಜನೆಗಳು ಎಲ್ಲಾ ಜನರಿಗೂ ಅನುಕೂಲಕರವಾಗಿವೆ ಪಣದ ಕೊರತೆ ನೆಪ ಮುಂದೊಡ್ಡಿ ಯೋಜನೆಗಳನ್ನು ಸ್ವಗಿತಗೊಳಿಸುವುದು ಸರಿಯಲ್ಲ ಎಂದರು ಆ ಯೋಜನೆಗಳಿಗೆ ಅಗತ್ವವಿರುವ ಪಣವನ್ನು ಸಿದ್ದರಾಮಯ್ತ ಹೊಂದಾಣಿಕೆ ಮಾಡಿದ್ದು ಆ ಕಾರ್ಯವನ್ನು ಈಗಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೂಡ ಮಾಡಬೇಕು ಎಂದು ಅವರು ಆಗ್ರಹಿಸಿದರು

ಶಿವಕುಮಾರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಸಮಿತ್ರ ಸರ್ಕಾರ ಅಂಥ ಯಾವುದೇ ಕೆಲಸದಲ್ಲಿ ಭಾಗಿಯಾಗಿಲ್ಲ ಇದೊಂದು ಸುಳ್ಳು ಆರೋಪ ಎಂದರು ದ್ವೇಷದರಾಜಕಾರಣ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಅವರು ಅದನ್ನು ಪಾಲಿಸಬೇಕು

ಉಗ್ರಪ್ಪ ಆರೋಪಿಸಿದ್ದಾರೆ

ಈ ಬಗ್ಗೆ ಕೇಂದ್ರದ ಮೇಲೆ ಮುಖ್ಯಮಂತ್ರಿ ಒತ್ತಡ ಹೇರಬೇಕು ಎಂದು ಮನವಿ ಮಾಡಿದರು

ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಂಥ ಗಂಭೀರ ಶ್ಶಿತಿ ಉದ್ಧವಿಸಿದ್ದರೂ ರಾಜ್ಯದ ಲೋಕಸಭಾ ಸದಸ್ಯರು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರದೇ ನಿರ್ಲಕ್ಷವಹಿಸಿರುವುದು ಸರಿಯಲ್ಲ ಎಂದರು

ಮಾಜಿ ಪ್ರಧಾನಮಂತ್ರಿ ಆಟಲ್ ಬಿಹಾರಿ ವಾಜಪೇಯಿ ಅವರ ಮೊದಲ ಪುಣ್ಗಸ್ತರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ರಾಮನಾಥ ಕೋವಿಂದ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅಟಲ್ ಬಿಹಾರ್ ವಾಜಪೇಯಿ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ಟಪ ಸಚಿವ ಅಮಿತ್ ಷಾ ಸಂಪುಟದ ಸಹೋದ್ದೋಗಿಗಳು ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಗೌರವ ನಮನ ಸಲ್ಲಿಸಿದರು

ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌರವ ನಮನದ ನಂತರ ಕವಿತೆ ವಾಜನದ ಮೂಲಕ ಕವಿ ಹ್ವದಯಿ ವಾಜಪೇಯಿಯವರ ಗುಣಗಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅರುಣಕುಮಾರ್ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿಯವರಾಗಿದ್ದಾಗ ದೇಶದ ಅಭಿವ್ಯದ್ದಿಗೆ ಹಲವಾರು ಕನಸುಗಳನ್ನು ಕಂಡಿದ್ದರು ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಕನಸನ್ನು ನನಸು ಮಾಡಿದವರಲ್ಲಿ ಅಟಲ್ಜೀಯವರು ಕೂಡ ಒಬ್ಬರು ರಾಜಕೀಯ ಜೀವನದಲ್ಲಿ ಅವರ ಶ್ರಮ ಅಪಾರ ಎಂದರು ವಾಜಪೇಯಿ ಮಣ್ಣಸ್ವರಣೆ ಸಂದರ್ಭದಲ್ಲಿ ನಾಡಿನ ವಿವಿಧೆಡೆ ಮಹಾನ್ ಚೇತನಕ್ಕೆ ಗೌರವ ನಮನ ಸಲ್ಲಿಸಲಾಯಿತು

ಮಂತಾಲಯದಲ್ಲಿ ನಿನ್ನೆ ನಡೆದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ವಿಷಯ ಪ್ರಕಟಿಸಿದ ಅವರು ಆರಾಧನೆ ಮತ್ತು ಚಾತುರ್ಮಾಸ ಮುಗಿದ ಬಳಿಕ ನೆರೆ ಸಂತ್ರಸ್ತರನ್ನು ಭೇಟಿ ಮಾಡಿ ಮಠದ ವತಿಯಿಂದ ಮತ್ತಪ್ಟು ಪರಿಹಾರ ಕಾರ್ಯ ಕೈಗೊಳ್ಳಲಾಗುವುದು ಎಂದರು ಮಠದಿಂದ ಕೊಡಮಾಡಲಾಗುವ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ವಿದ್ವಾನ್ ಡಾ ಚುರ್ವೇದಿ ವೇದವ್ಯಾಸಚಾರ್ ಮತ್ತು ಡಾ ಶ್ರೀಪಾದ ಸುಬ್ರಹ್ಮಣ್ಯಂ ಅವರಿಗೆ ಪ್ರದಾನ ಮಾಡಲಾಯಿತು

ವೆಂಕಟೇಶ ಕುಮಾರ್ ಹೇಳಿದ್ದಾರೆ ಕಲಬುರಗಿ ಆಕಾಶವಾಣಿಗೆ ಈ ಮಾಹಿತಿ ನೀಡಿದ ಅವರು ಅಫಜಲಪುರ ಕಲಬುರಗಿ ಜೇವರ್ಗಿ ಮತ್ತು ಚಿತಾಮರ ತಾಲ್ಲೂಕುಗಳಲ್ಲಿ ಉಂಟಾಗಿರುವ ನಷ್ಟದ ಪ್ರಮಾಣ ಕುರಿತು ಪ್ರಾಥಮಿಕ ವರದಿ ಸಂಗ್ರಹಿಸಲಾಗಿದೆ

ಪ್ರವಾಪ ವರಿಹಾರ ಕಾರ್ಯಕ್ಕೆ ಪಣದ ಕೊರತೆ ಇಲ್ಲ ಎಂದು ಸ್ಪಷ್ಟವಡಿಸಿದರು ಪರಿಹಾರ ವಿತರಿಸಲು ಸಂತ್ರಸ್ತರು ಅರ್ಜಿ ಹಾಕುವ ಅಗತ್ತವಿಲ್ಲ ಸಂಬಂಧಪಟ್ಟ ತಾಲೂಕಿನಲ್ಲಿ ಪರಿಹಾರ ಕಾರ್ಯಕ್ಕಾಗಿ ತಂಡಗಳಿದ್ದು ಸ್ವಯಂಪ್ರೇರಣೆಯಿಂದ ನೆರೆ ಪಾನಿ ಬಗ್ಗೆ ವರದಿ ಸಂಗ್ರಹಿಸಿ ನೆರವು ನೀಡುತ್ತಿದ್ದಾರೆ

ಈ ಕುರಿತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಪತ್ರ ಬರೆದಿರುವ ಸಮಿತಿ ಕರ್ನಾಟಕ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಲೆ ಅಂಗನವಾಡಿ ಕಟ್ಟಡ ಮತ್ತು ಸಾಮಗ್ರಿಗಳು ಪ್ರವಾಪದಲ್ಲಿ ಕೊಟ್ಟೆ ಹೋಗಿ ಆತಂತ್ರ ಸ್ಥಿತಿ ಉಂಟಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ

ಬೆಂಗಳೂರಿನ ಪರಿಸರ ಭವನದಲ್ಲಿ ನಿನ್ನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಾದ್ಯಂತ ಪಿಒಪಿ ಗಣೇಶ ಪ್ರತಿಷ್ಠಾಪಿಸದಂತೆ ಈಗಾಗಲೇ ಸೂಚಿಸಲಾಗಿದೆ ಎಂದರು

ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಗಜಪಡೆ ನಾಡಿನತ್ತ ಹೆಜ್ಜೆ ಹಾಕಲು ದಿನಾಂಕ ನಿಗದಿಯಾಗಿದೆ